ಬೆಂಗಳೂರಿನಲ್ಲಿಂದು ಕೋವಿಡ್ ಸೋಂಕಿತರ ಮನೆ ಬಾಗಿಲಿಗೆ ಓಲಾ ಕ್ವಾಬ್ಗಳ ಮೂಲಕ ಆಮ್ಲಜನಕ ಸಾಂದ್ರಕಗಳನ್ನು ಒದಗಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಸ್ತುತ ದಿನಕ್ಕೆ ಎರಡೂವರೆ ಲಕ್ಷ ಡೋಸ್ ಲಸಿಕೆಯನ್ನು ಒದಗಿಸಲಾಗುತ್ತಿದೆ ಎರಡನೇ ಡೋಸ್ ಪಡೆಯುತ್ತಿರುವವರಿಗೆ ಕೊರತೆ ಉಂಟಾಗುತ್ತಿಲ್ಲ ಮೊದಲ ಡೋಸ್ ಪಡೆಯುತ್ತಿರುವರಿಗೆ ಮಾತ್ರ ಸಣ್ಣ ಪ್ರಮಾಣದಲ್ಲಿ ಸಮಸ್ಥೆ ಆಗುತ್ತಿದೆ ಎಂದರು

ರಾಜ್ಯದ ಎಲ್ಲಾ ತಾಲೂಕ್ ಆಸ್ಪತ್ರೆಗಳಲ್ಲಿ ವೈದ್ಯರನ್ನು ಶೀಘದಲ್ಲಿಯೇ ಭರ್ತಿ ಮಾಡುವುದಾಗಿ ಆರೋಗ್ಯ ಸಚಿವ ಡಾ

ಸುಧಾಕರ್ ತಿಳಿಸಿದ್ದಾರೆ

ತೀಪ್ರದಲ್ಲಿಯೇ ಅವರಿಗೆ ನೇಮಕಾತಿ ಆದೇಶ ನೀಡಲಾಗುವುದು ಎಂದರು

ಬೆಂಗಳೂರಿನ ಎಚ್ ಎಸ್ ಆರ್ ಲೇಡಿಟ್ ನ ಅಗರ ಸರ್ಕಾರಿ ಬಾಲಕರ ವಿದ್ಹಾರ್ಥಿ ನಿಲಯದಲ್ಲಿ ಸಿದ್ದಪಡಿಸಲಾಗಿರುವ ಎಂಬತ್ತು ಹಾಸಿಗೆಗಳ ಕೋವಿಡ್ ಆರೈಕೆ ಕೇಂದ್ರವನ್ನು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವ ಎಸ್

ಆಮ್ಲಜನಕ ಸಾಂದ್ರಕ ವ್ಯವಸ್ಥೆ ಇರುವುದರಿಂದ ಮನೆಯಲ್ಲಿ ಸ್ವಯಂ ನಿರ್ವಹಣೆ ಅಥವಾ ಆಸ್ಪತ್ರೆಗೆ ನೇರ ದಾಖಲಾಗಲು ಸಾಧ್ವವಾಗದ ಸೋಂಕಿತರಿಗೆ ಪ್ರಥಮ ಚಿಕಿತ್ಸೆ ಮಾದರಿಯಲ್ಲಿ ಅತ್ವತ್ತಮ ಆರೈಕೆಯನ್ನು ಈ ಕೇಂದ್ರ ಒದಗಿಸುತ್ತದೆ ಎಂದರು ಸೋಂಕಿತರ ವೈದ್ಯಕೀಯ ಶುಶ್ರೂಶೆಗೆ ನುರಿತ ವೈದ್ಯಕೀಯ ಸಿಬ್ಬಂದಿ ಸದಾಕಾಲ ಲಭ್ಯವಿರಲಿದ್ದು ಸೋಂಕು ನಿಯಂತ್ರಣಕ್ಕೆ ಬಾರದ ರೋಗಿಗಳನ್ನು ಆಸ್ವತ್ರೆಗೆ ನೇರ ದಾಖಲಿಸುವ ವ್ಯವಸ್ಥೆ ಮಾಡಲಾಗಿದ್ದು ನಾಗರಿಕರು ಈ ಸೇವೆಯನ್ನು ಸದ್ದಳಕೆ ಮಾಡಿಕೊಳ್ಳಬೇಕೆಂದು ಸುರೇಶ್ ಕುಮಾರ್ ಮನವಿ ಮಾಡಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಕ್ಲಿಜನ್ ಬೆಡ್ ವೆಂಟಲೇಟರ್ ಹಾಗೂ ದಿಷಧಗಳ ಯಾವುದೇ ಕೊರತೆ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್ ಹೇಳಿದ್ದಾರೆ

ಈಗಾಗಲೆ ಇದನ್ನು ಕುಮಟಾ ತಾಲೂಕಿನ ದೆಟ್ಟುಳಿಯಲ್ಲಿ ಸಂಗ್ರಹಿಸಿಡಲಾಗಿದೆ ಯಲ್ಲಾಪುರ ಕಾರವಾರ ಹಾಗೂ ಶಿರಸಿಯಲ್ಲಿ ಆಕ್ಲಿಜನ್ ಫಟಕವನ್ನು ಸ್ಥಾಪಿಸಲಾಗುತ್ತಿದ್ದು ಶೀಘ್ರದಲ್ಲಿ ಅವುಗಳು ಕಾರ್ಯಾರಂಭ ಮಾಡಲಿವೆ ಎಂದು ಸಚಿವರು ತಿಳಿಸಿದರು ಶೀಘವೇ ರಾಜ್ಲಕ್ಷೆ ಎರಡು ಕೋಟ ವಯಲ್ಷ್ ಕೋವಿಡ್ ಲಸಿಕೆ ಬರಲಿದೆ ಎಂದು ಹೊನ್ನಾಳಿ ಶಾಸಕ ಹಾಗೂ ಮುಖ್ಚಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎಂ ಪಿ ರೇಣುಕಾಚಾರ್ಯ ಹೇಳಿದ್ದಾರೆ

ಸಾರ್ವಜನಿಕರು ಯಾವುದೇ ಗೊಂದಲಕ್ಷೆ ಒಳಗಾಗದೆ ಲಸಿಕೆ ಪಡೆಯಬೇಕೆಂದು ಮನವಿ ಮಾಡಿದರು

ಇಂದು ಅಂತಾರಾಷ್ಟೀಯ ದಾದಿಯರ ದಿನ ಇದರ ಅಂಗವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಎಲ್ಲ ದಾದಿಯರಿಗೂ ಶುಭಾಶಯ ಕೋರಿದ್ದಾರೆ ದಾದಿಯರ ಸೇವಾ ಮನೋಭಾವ ಆರೋಗ್ಯ ಕ್ಷೇತ್ರದ ಆಧಾರವಾಗಿದೆ ವಿಶೇಷವಾಗಿ ಈ ಸಾಂಕ್ರಾಮಿಕದ ಸವಾಲಿನ ಸಂದರ್ಭಗಳಲ್ಲಿ ನಿಮ್ಮೆಲ್ಲರ ಕರ್ತವ್ಯನಿಷ್ಠೆ ಬದ್ಧತೆ ತ್ಯಾಗ ಸೇವಾಭಾವಗಳಿಗೆ ಸಮಸ್ತ ನಾಗರಿಕರ ಪರವಾಗಿ ಕೃತಜ್ಞತಾ ಪೂರ್ವಕ ಅಭಿನಂದನೆ ಸಲ್ಲಿಸುವುದಾಗಿ ಅವರು ಟ್ವೀಟ್ ಮಾಡಿದ್ದಾರೆ

ಸುಧಾಕರ್ ಕೋವಿಡ್ ಚಿಕಿತ್ಲೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ರಾಜ್ಜದ ನಾನಾ ಭಾಗಗಳ ದಾದಿಯರ ಜೊತೆಗೆ ವಿಡಿಯೋ ಸಂವಾದ ನಡೆಸಿ ಅವರ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕೊರೋನಾ ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಮೈಸೂರು ತಾಲೂಕಿನ ನಾಗವಾಲ ಗ್ರಮ ಪಂಚಾಯತ್ನ್ನು ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಇಲಾಖೆ ಪ್ರಶಂತಿಸಿದೆ ಅಲ್ಲದೆ ಟ್ವೀಟ್ ಮೂಲಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ನರೇಂದ್ರ ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿ ಡಾ ಶೋಭಾ ರಾಣಿ ಅವರ ಜಾಗೃತಿ ಅಭಿಯಾನಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದೆ